ಉದ್ದೇಶದ ಅಂತರ ಸಾಲ ವ್ಯವಸ್ಥೆ ಬಗ್ಗೆ ನವದೆಹಲಿಯಲ್ಲಿಂದು ಬ್ಯಾಂಕುಗಳ ಮುಖ್ಯಸ್ಥರೊಂದಿಗೆ ಸಭೆ ನಡೆಸಲಿರುವ ಕೇಂದ್ರ ವಿತ್ತ ಸಚಿವ ಪಿಯೂಷ್ ಗೋಯಲ್

ವೋರಾ ಅವರೊಂದಿಗೆ ಸಮಾಲೋಚನೆ ಭದ್ರತಾ ವ್ಯವಸ್ದೆ ಯುವಕರಿಗಾಗಿ ಹಲವು ಅಭಿವೃದ್ದಿ ಯೋಜನೆಗಳ ಅನುಷ್ಠಾನ ಮತ್ತಿತರ ವಿಷಯಗಳ ಚರ್ಚೆ ರಾಜ್ಯ ಬಜೆಟ್ ಮುಖ್ಯಮಂತ್ರಿ ಎಚ್

ಕೆಲವು ವಿಚಿದ್ರ ಶಕ್ತಿಗಳ ಚಟುವಟಿಕೆಗಳ ಬಗ್ಗೆ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕು ಳು ಭಾರತೀಯ ರಿಸರ್ವ್ ಬ್ಯಾಂಕ್ ಮತ್ತೊಮ್ಮೆ ಸೂಚನೆ

ಕಾರ್ಯನಿರ್ವಹಿಸಲು ಭಾರತ ಬದ್ದ

ಭಾರತೀಯ ಬ್ಯಾಂಕ್ ಒಕ್ಕೂಟ ಐಬಿಎ ಸಂಘಟಿಸಿರುವ ಸಭೆಯಲ್ಲಿ ವಸೂಲಾಗದ ಸಾಲ ಎನ್ಪಿಎ ಪ್ರಕರಣಗಳ ಕುರಿತು ನಿರ್ಧಾರಗಳನ್ನು ಕೈಗೊಳ್ಳಲಾಗುವುದು ಈ ವಾರದ ಆರಂಭದಲ್ಲಿ ಸುನಿಲ್ ಮೆಹ್ತಾ ವರದಿಯ ಶಿಫಾರಸುಗಳನ್ನು ಅಂಗೀಕರಿಸಲಾಗಿದೆ ಎಂದು ತಿಳಿಸಿದ್ದ ಹಣಕಾಸು ಸಚಿವರು ಕೆಟ್ನ ಸಾಲಗಳ ಶೀಫ್ರ ಇತ್ಯರ್ಥಕ್ಕೆ ಬ್ಯಾಂಕುಗಳೇ ಸ್ವತಂತ್ರ ಆಸ್ತಿ ನಿರ್ವಹಣಾ ಕಂಪನಿಗಳನ್ನು ಮತ್ತು ಸಲಹಾ ಸಮಿತಿಗಳನ್ನು ರಚನೆ ಮಾಡಲಿವೆ ಎಂದು ಹೇಳಿದ್ದರು ಬಜೆಟ್ನಲ್ಲಿ ಫೋಷಿಸಿರುವ ಕೇಂದ್ರ ರಸ್ತೆ ಮತ್ತು ಮೂಲಸೌಕರ್ಯ ನಿಧಿಯಡಿ ಮೂಲಸೌಕರ್ಯ ಯೋಜನೆಗಳಿಗೆ ಹಣ ಒಗದಿಸುವ ಬಗ್ಗೆ ನಿರ್ಧಾರ ಕೈಗೊಳ್ಳಲು ಕೇಂದ್ರ ಸರ್ಕಾರ ಹಣಕಾಸು ಸಚಿವರ ಅಧ್ಯಕ್ಷತೆಯಲ್ಲಿ ಸಚಿವರ ಸಮಿತಿಯನ್ನು ರಚಿಸಿದೆ ಸಿಐಆರ್ಎಫ್ನಿಂದ ಯಾವ್ಯಾವ ಮೂಲಸೌಕರ್ಯ ಯೋಜನೆಗಳಿಗೆ ಹಣ ಒದಗಿಸಬೇಕೆಂಬ ಕುರಿತು ಹಣಕಾಸು ವ್ಯವಹಾರಗಳ ಕಾರ್ಯದರ್ಶಿ ನೇತೃತ್ವದ ಉಪ ಸಮಿತಿ ಮಾಡುವ ಶಿಫಾರಸುಗಳಿಗೆ ನಾಲ್ಲರು ಸದಸ್ನರ ಸಮಿತಿ ಅನುಮೋದನೆ ನೀಡಲಿದೆ ಈ ಸಮಿತಿಯಲ್ಲಿ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವರು ಜಲಸಂಪನ್ಮೂಲ ನದಿ ಅಭಿವೃದ್ದಿ ಮತ್ತು ಗಂಗಾ ಪುನರುಜ್ಜೀವನ ಸಚಿವರು ರೈಲ್ವೆ ಸಚಿವರು ಮತ್ತು ಮಾನವ ಸಂಪನ್ಮೂಲ ಅಭಿವೃದ್ದಿ ಸಚಿವರು ಸದಸ್ಯರಾಗಿದ್ದಾರೆ

ವೋರಾ ಅವರೊಂದಿಗೆ ಹಲವು ವಿಷಯಗಳ ಕುರಿತು ಸಮಾಲೋಚನೆ ನಡೆಸಿದರು ಅವರು ಭದ್ರತಾ ವ್ಯವಸ್ಥೆ ಹಲವು ಅಭಿವ್ವದ್ದಿ ಕಾರ್ಯಕ್ರಮಗಳ ಅನುಷ್ಠಾನ ಮತ್ತು ಯುವಕರನ್ನು ಸಕಾರಾತ್ಮಕವಾಗಿ ತೊಡಗಿಸಿಕೊಳ್ಳುವುದು ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಸಿದರು ರಾಜ್ಯಪಾಲರು ಪ್ರಸ್ತುತ ನಡೆಯುತ್ತಿರುವ ಅಮರನಾಥ ಯಾತ್ರೆಯ ಬಗ್ಗೆ ಗ್ವಹ ಸಚಿವರಿಗೆ ವಿವರ ನೀಡಿದರು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕೇಂದ್ರ ಗ್ವಹ ಕಾರ್ಯದರ್ಶಿ ರಾಜೀವ್ ಗೌಬಾ ಸೇನೆ ಪೊಲೀಸ್ ಸಶಸ್ತ್ರ ಪಡೆ ಮತ್ತು ವಿಚಕ್ಷಣ ದಳದ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಲೊಂಡಿದ್ದರು ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಅವರು ರಾಷ್ತೀಯ ಭದ್ರತಾ ಸಲಹೆಗಾರರೊಂದಿಗೆ ಜಮ್ಮು ಕಾಶ್ಮೀರಕ್ನೆ ಎರಡು ದಿನಗಳ ಪ್ರವಾಸ ಕೈಗೊಂಡಿದ್ದಾರೆ ರಾಜನಾಥ್ ಸಿಂಗ್ ಅವರು ಇಂದು ಅಮರನಾಥ ದೇವಾಲಯಕ್ಕೆ ಭೇಟಿ ನೀಡುವ ಸಾಧ್ಯತೆ ಇದೆ

ಈ ಕುರಿತಂತೆ ಮುಂಬೈನಲ್ಲಿ ಹೇಳಿಕೆ ಬಿಡುಗಡೆ ಮಾಡಿರುವ ಆರ್ಬಿಐ ಆಕರ್ಷಿಕ ಕೊಡುಗೆಗಳು ಲಾಟರಿ ಗೆಲುವು ಅಥವಾ ವಿದೇಶಿ ಕರೆನ್ಸಿ ನೀಡುವ ಅಗ್ಗದ ಕೊಡುಗೆಯ ಪ್ರಸ್ತಾವಕ್ಕೆ ಜನರು ಆಕರ್ಷಿತರಾಗಬಾರದು ಎಂದು ಸೂಚನೆ ನೀಡಿದೆ ಆರ್ಬಿಐ ಯಾವುದೇ ಸಾರ್ವಜನಿಕರ ಖಾತೆಗಳನ್ನು ಹೊಂದಿರುವುದಿಲ್ಲ ಯಾರಿಗೂ ಎಸ್ಎಂಎಸ್ ಪತ್ರ ಅಥವಾ ಇ ಮೇಲ್ ಕಳುಹಿಸುವುದಿಲ್ಲ ಲಾಟರಿ ಫಂಡ್ ಬಂದಿದೆ ಎಂದು ಹೇಳುವುದಿಲ್ಲ ಎಂದು ತಿಳಿಸಿದೆ

ಸಾರ್ವಜನಿಕರು ರಿಸರ್ವ್ ಬ್ಯಾಂಕ್ ಅಥವಾ ಆರ್ಬಿಐ ಎಂಬ ಹೆಸರಿನಲ್ಲಿ ನಕಲಿ ಲೋಗೋಗಳಿರುವ ನಕಲಿ ವೆಬ್ಸೈಟ್ಗಳನ್ನು ನೋಡಿ ಗೊಂದಲಕ್ಕೆ ಒಳಗಾಗುವ ಅಗತ್ಯವಿಲ್ಲವೆಂದು ಸ್ವಷ್ನ ಪಡಿಸಿದೆ ಅಂತಹ ನಕಲಿ ವೆಬ್ಸೈಟ್ಗಳ ಮಾಹಿತಿಗಳಿಗೆ ಪ್ರತಿಕ್ರಿಯಿಸದಂತೆ ಆರ್ಬಿಐ ಎಚ್ಚರಿಕೆ ನೀಡಿದೆ

ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ಕಿರಣ್ ರಿಜಿಜು ಈ ವಿಷಯ ತಿಳಿಸಿದ್ದು

ಅವರು ಮಂಗೋಲಿಯಾದ ಉಲ್ಲಾನ್ ಬಾತರ್ನಲ್ಲಿ ಪ್ರಕೋಪ ಅಪಾಯ ನಿಯಂತ್ರಣ ಕುರಿತಂತೆ ಏಷ್ಯಾದ ಸಚಿವರ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಭಾರತ ಎಲ್ಲ ರಾಷ್ಟ್ಗಳ ಜೊತೆ ಸೇರಿ ನೈಸರ್ಗಿಕ ಪ್ರಕೋಪಗಳ ತಡೆಯ ಸಮಾನ ಸವಾಲುಗಳನ್ನು ಎದುರಿಸಲು ಮತ್ತು ಅವುಗಳನ್ನು ನಿಯಂತ್ರಿಸಲು ತನ್ನೆಲ್ಲಾ ಉತ್ತಮ ಪದ್ದತಿಗಳನ್ನು ಪರಸ್ವರ ವಿನಿಮಯ ಮಾಡಿಕೊಳ್ಳಲು ಹಾಗೂ ಸಹಕಾರ ನೀಡಲು ಸಿದ್ದವಿದೆ ಎಂದು ಅವರು ಹೇಳಿದರು ಅಗರ್ತಲಾ ವಿಮಾನ ನಿಲ್ದಾಣಕ್ಕೆ ಮಹಾರಾಜ ಬಿರ್ವಿಕ್ರಂ ಕಿಶೋರ್ ಮಾಣಿಕ್ಯ ಬಹದ್ದೂರ್ ಅವರ ಹೆಸರಿಡಲಾಗುವುದು ಎಂದು ತ್ರಿಪುರಾ ಮುಖ್ಯಮಂತ್ರಿ ವಿಪ್ಲಬ್ ಕುಮಾರ್ ದೇಬ್ ಹೇಳಿದ್ದಾರೆ ಅಗರ್ತಲಾದಲ್ಲಿ ಆಕಾಶವಾಣೆಯೊಂದಿಗೆ ಮಾತನಾಡಿದ ಅವರು ಕೇಂದ್ರ ಸರ್ಕಾರ ತ್ರಿಪುರಾದ ಜನತೆಗಾಗಿ ಐತಿಹಾಸಿಕ ತೀರ್ಮಾನ ಕೈಗೊಂಡಿದೆ ಎಂದರು ಮಹಾರಾಜ ವಿಕ್ರಮ ಕಿಶೋರ್ ಮಾಣಿಕ್ಯ ಬಹದ್ದೂರ್ ಆಧುನಿಕ ತ್ರಿಪುರಾ ಅಭಿವೃದ್ದಿಯ ಬೀಜಗಳನ್ನು ಬಿತ್ತಿದ್ದರು ಎಂದು ಹೇಳಿದರು ಕಾಂಗ್ರೆಸ್ ನಾಯಕ ಶಶಿತರೂರ್ ತಮ್ಮ ಪತ್ನಿ ಸುನಂದಾ ಪುಷ್ಕರ್ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಲ್ಲಿಸಿರುವ ನಿರೀಕ್ಷಣಾ ಜಾಮೀನು ಅರ್ಜಿ ಕುರಿತು ದೆಹಲಿ ನ್ಯಾಯಾಲಯ ಇಂದು ತನ್ನ ತೀರ್ಪು ಪ್ರಕಟಿಸುವ ನಿರೀಕ್ಷೆ ಇದೆ ವಿಶೇಷ ನ್ನಾಯಾಲಯದ ನ್ನಾಯಾಧೀಶ ಅರವಿಂದ್ ಕುಮಾರ್ ಅವರು ನಿನ್ನೆ ತೀರ್ಪು ಕಾಯ್ದಿರಿಸಿದ್ದರು ದೆಹಲಿ ಪೊಲೀಸರು ತರೂರ್ ಜಾಮೀನಿಗೆ ವಿರೋಧ ವ್ಯಕ್ತಪಡಿಸಿದ್ದು ಅವರು ದೇಶ ಬಿಟ್ಟು ಹೋಗುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ ತರೂರ್ ಮಂಗಳವಾರ ನಿರೀಕ್ಷಣಾ ಜಾಮೀನು ಕೋರಿ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿದ್ದರು

ಕುಮಾರಸ್ವಾಮಿ ಇಂದು ಮಂಡಿಸಲಿದ್ದಾರೆ

ಜೊತೆಗೆ ಇನ್ನೂ ಹಲವು ಜನಪ್ರಿಯ ಯೋಜನೆಗಳನ್ನು ಫೋಷಿಸುವ ನಿರೀಕ್ಷೆ ಇದ್ದು ಸಂಪನ್ಮೊಲ ಕ್ರೋಡೀಕರಣಕ್ಕೆ ಒತ್ತು ನೀಡುವ ಸಾಧ್ಯತೆ ಇದೆ

ಕಳಿದ ಮೇ ತಿಂಗಳಲ್ಲಿ ನಡೆದ ರಾಜ್ಯ ವಿಧಾನಸಭಾ ಚುನಾವಣೆಯ ಅತಂತ್ರ ಫಲಿತಾಂಶದ ನಂತರ ಜೆಡಿಸ್ ಹಾಗೂ ಕಾಂಗ್ರೆಸ್ ಒಗ್ಗೂಡಿ ಸರ್ಕಾರವನ್ನು ರಚಿಸಿದೆ ಭೂತಾನ್ ಪ್ರಧಾನಮಂತ್ರಿ ದಾಶೋ ಶೆರಿಂಗ್ ತೊಬಗೆ ಅವರು ಮೂರು ದಿನಗಳ ಭಾರತ ಭೇಟಿಗಾಗಿ ಇಂದು ನವದೆಹಲಿಗೆ ಆಗಮಿಸಲಿದ್ದಾರೆ ಅವರು ರಾಷ್ಪಪತಿ ರಾಮನಾಥ್ ಕೋವಿಂದ್ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ನಾಳೆ ಸಮಾಲೋಚನೆ ನಡೆಸಲಿದ್ದಾರೆ ಅಲ್ಲದೆ ವಿದೇಶಾಂಗ ವ್ಯವಹಾರಗಳ ಸಚಿವರು ಮತ್ತು ಇತರೆ ಸಚಿವರೊಂದಿಗೆ ಕೂಡ ಅವರು ಮಾತುಕತೆ ನಡೆಸುವರು ಭಾರತ ಮತ್ತು ಭೂತಾನ್ ವಿಭಿನ್ನ ರೀತಿಯ ಗೆಳೆತನ ಮತ್ತು ಸಹಕಾರ ಸಂಬಂಧವನ್ನು ಮೊದಲಿನಿಂದಲೂ ಹೊಂದಿವೆ ಮತ್ತು ಎರಡೂ ದೇಶಗಳ ನಡುವೆ ಹೆಚ್ಚಿನ ವಿಶ್ಲಾಸ ಮತ್ತು ಪರಸ್ರರ ಅರ್ಥ್ವೆಸಿಕೊಳ್ಳುವ ಗುಣಗಳಿವೆ ಎರಡೂ ದೇಶಗಳ ರಾಜತಾಂತ್ರಿಕ ಸಂಬಂಧಗಳಿಗೆ ಈ ವರ್ಷ ಸುವರ್ಣ ಮಹೋತ್ಸವ ಆಚರಿಸಲಾಗುತ್ತಿದೆ

ಮತ್ತೊಂದು ಸುತ್ತಿನ ಪಂದ್ಯದಲ್ಲಿ ದಿವಿಜ್ ಶರಣ್ ಮತ್ತು ಸಹ ಆಟಗಾರ ನ್ನೂಜಿಲೆಂಡ್ನ ಅರ್ತಿನ್ ಸೀತಖ್ ಜೋಡಿ ಮಾಲ್ಡೋವಾದ ರಡು ಅಲ್ಬೋಟ್ ಮತ್ತು ಟ್ಯುನೀಶಿಯಾದ ಮಾಲೆಕ್ ಜಾಜಿರಿ ಎದುರು ಸೆಣಸಲಿದೆ ಇದಕ್ಕೂ ಮುನ್ನ ಭಾರತ ಪೂರವ್ ರಾಜಾ ಮತ್ತು ಫ್ನಾಬ್ರಿಸ್ ಮಾರ್ಟಿನ್ ಜೋಡಿ ಮೊದಲ ಸುತ್ತಿನಲ್ಲೇ ಸೋಲುಂಡಿದೆ